ಕೊರೊನಾ ವ್ಲೆರಸ್ ಸೋಂಕು ಹರಡಿರುವ ಹಿನ್ನೆಲೆಯಲ್ಲಿ ಇರಾನ್ ನಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರಲು ಸರ್ಕಾರ ಕಾರ್ಯನಿರತ ವಿದೇಶಾಂಗ ವ್ವವಹಾರಗಳ ಸಚಿವ ಎಸ್

ಅಧಿವೇಶನದ ವೇಳೆ ರೈಲ್ವೇ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಪ್ರವಾಸೋದ್ದಮ ಮತ್ತು ಆರೋಗ್ದ ಸಚಿವಾಲಯ ಸೇರಿದಂತೆ ವಿವಿಧ ಸಚಿವಾಲಯಗಳ ನಿಧಿ ಹಂಚಿಕೆ ಬೇಡಿಕೆ ಕುರಿತಂತೆ ಚರ್ಚಿಸಲಾಗುವುದು ಅಲ್ಲದೇ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಮಸೂದೆ ನೇರ ತೆರಿಗೆ ವಿವಾದ್ ಸೇ ವಿಶ್ವಾಸ್ ಮಸೂದೆ ಏರ್ ಕ್ರಾಫ್ಟ್ ತಿದ್ದುಪಡಿ ಮಸೂದೆ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯಗಳ ಮಸೂದೆ ಮತ್ತು ಹೋಮಿಯೋಪಥಿಗಾಗಿ ರಾಷ್ಟೀಯ ಆಯೋಗ ಮಸೂದೆಗಳನ್ನು ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಚರ್ಚಿಸಲಾಗುವುದು

ಇಂದು ರಾಜ್ಲಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ

ಎಸ್ ಯಡಿಯೂರಪ್ಪ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ತಿಂಗಳ ಕೊನೆಯವರೆಗೂ ಅಧಿವೇಶನ ನಡೆಯಲಿದೆ ಕರ್ನಾಟಕ ಪೌರಾಡಳತ ನಿಗಮಗಳ ತಿದ್ದುಪಡಿ ಮಸೂದೆ ಭಾರತದ ರಾಷ್ಲೀಯ ಕಾನೂನು ಶಾಲೆ ತಿದ್ದುಪಡಿ ಮಸೂದೆ ಸೇರಿದಂತೆ ಹಲವು ಮಸೂದೆಗಳನ್ನು ಈಗಾಗಲೇ ಮಂಡಿಸಲಾಗಿದ್ದು ಅಂಗೀಕಾರ ಪಡೆದುಕೊಳ್ಳುವ ಸಾಧ್ಯತೆ ಇದೆ

ಹಣಕಾಸು ಸಚಿವ ಹಿಮಂತ ಬಿಸ್ನಾ ಸರ್ಮಾ ಅವರು ಶುಕ್ರವಾರದಂದು ಮುಂದಿನ ಹಣಕಾಸು ವರ್ಷಕ್ಕಾಗಿ ಬಜೆಟ್ ಮಂಡಿಸಲಿದ್ದಾರೆ

ಅರುಣಾಚಲ ಪ್ರದೇಶದ ವಿಧಾನಸಭೆಯ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ

ಜೈಶಂಕರ್ ತಿಳಿಸಿದ್ದಾರೆ ಇರಾನ್ ನಿಂದ ಭಾರತೀಯರು ತಾಯ್ನಾಡಿಗೆ ಹಿಂದಿರಗಲು ತಪಾಸಣಾ ಪ್ರಕಿಯೆ ರೂಪಿಸಲು ಸರ್ಕಾರ ಇರಾನಿನ ಅಧಿಕಾರಿಗಳ ಸಹಯಯೋಗದೊಂದಿಗೆ ಕಾರ್ಯ ನಿರ್ವಹಿಸುತ್ತದೆ ಎಂದು

ಚೈನಾ ನಂತರ ಇರಾನ್ ಎರಡನೇ ಸ್ಥಾನದಲ್ಲಿದೆ

ಮಾರಕ ಕೊರೊನಾ ವೈರಸ್ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇರಾನ್ ನಲ್ಲಿ ಸಿಲುಕಿರುವ ಕೇರಳ ಮೀನುಗಾರರನ್ನು ವಾಪಸ್ ಕರೆತರಬೇಕೆಂದು ಕೇರಳ ಮುಖ್ಚಮಂತ್ರಿ ಪಿಣರಾಯ್ ವಿಜಯನ್ ಮತ್ತು ಕಾಂಗ್ರೆಸ್ ನ ಹಿರಿಯ ಮುಖಂಡ ಶಶಿ ತರೂರ್ ಅವರು ಮಾಡಿದ್ದ ಮನವಿಗೆ ವಿದೇಶಾಂಗ ವ್ಲವಹಾರ ಬಾತೆಯ ಸಚಿವರು ಪ್ರತಿಕ್ರಿಯಿಸುತ್ತಿದ್ದರು

ಪೊಲೀಸ್ ಸೇನೆ ಮತ್ತು ಸೀಆರ್ ಪಿಎಫ್ ನಡೆಸಿದ ಜಂಟಿ ಕಾರ್ಯಚರಣೆಯಲ್ಲಿ ಭಯೋತ್ವಾದಕರನ್ನು ಪತ್ನೆ ಮಾಡಲಾಗಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಲರು ಆಕಾಶವಾಣಿಗೆ ತಿಳಿಸಿದ್ದಾರೆ ಹತ್ಗೆಗೀಡಾದ ಭಯೋತ್ವಾದಕರನ್ನು ಹಿಬ್ಲಲ್ ಮುಜಾಹಿದ್ದೀನ್ ನ ಜೆಹಾಂಗೀರ್ ಅಹ್ಲದ್ ವಾನಿ ಮತ್ತು ಉಜ್ಲೆರ್ ಅಮಿನ್ ಹಾಗೂ ಜೈಶ್ ಎ ಮೊಹಮ್ನದ್ ಸಂಘಟನೆಯ ರಾಜಾ ಉಮರ್ ಎಂದು ಗುರುತಿಸಲಾಗಿದೆ ಮೃತಪಟ್ಟ ಮೂವರು ಭಯೋತ್ವಾದಕರು ಸ್ಥಳೀಯರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ

ಈ ಪ್ರದೇಶದಲ್ಲಿ ಹಿಂಸಾಚಾರ ನಡೆದ ಹಿನ್ನೆಲೆಯಲ್ಲಿ ಮುಂಜಾಗ್ರತ ಕ್ರಮವಾಗಿ ಪರೀಕ್ಷೆಗಳನ್ನು ಮಂಡಳಿ ಮುಂದೂಡಿತ್ತು

ಜತೆಗೆ ಅಂತಹ ಅಭ್ಯರ್ಥಿಗಳ ಪಟ್ಲಯನ್ನು ಒದಗಿಸುವಂತೆ ಶಾಲೆಯ ಪ್ರಾಂಶುಪಾಲರು ಮತ್ತು ದೆಹಲಿಯ ಶಿಕ್ಷಣ ನಿರ್ದೇಶನಾಲಯವನ್ನು ಮಂಡಳ ಕೋರಿದೆ

ದೆಹಲಿಯ ಪಶ್ಚಿಮ ಜಿಲ್ಲೆಯ ಖಯಾಲಾ ರಘುಬಿರ್ ನಗರ ಪ್ರದೇಶದಲ್ಲಿ ಸ್ಪಲ್ವ ಉದ್ವಿಗ್ನತೆ ಇದೆ ಎಂಬ ವದಂತಿಗಳು ಹರಿದಾಡುತ್ತಿದ್ದು ಇದರ ಹಿಂದೆ ಯಾವುದೇ ಸತ್ಯಾಂಶವಿಲ್ಲ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ ಅಲ್ಲದೆ ಈ ಪ್ರದೇಶದಲ್ಲಿ ಪರಿಸ್ಥಿತಿ ನಿಜವಾಗಿಯೂ ಸಹಜ ಹಾಗೂ ಶಾಂತಿಯುತವಾಗಿದ್ದು ಜನತೆ ಶಾಂತಿ ಕಾಪಾಡಬೇಕೆಂದು ಪೊಲೀಸರು ಮನವಿ ಮಾಡಿದ್ದಾರೆ

ಫೆಬ್ರವರಿ ತಿಂಗಳಿನಲ್ಲಿ

ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆ ಪಿಎಫ್ ಎಂಎಸ್ ಕಾರ್ಯವನ್ನು ಸುಗಮಗೊಳಿಸಲು ಅಧಿಕ ಸಮರ್ಥ ಮತ್ತು ಹೊಂದಾಣಿಕೆ ತಂತ್ರಜ್ಞಾನಗಳನ್ನು ಅಳವಡಿಸಿ ಕೊಳ್ಳುವ ನಿಟ್ಟಿನಲ್ಲಿ ಗಮನ ಕೇಂದ್ರೀಕರಿಸಬೇಕೆಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಗರಿಕ ಲೆಕ್ಕಾಧಿಕಾರಿಗಳಿಗೆ ತಿಳಿಸಿದ್ದಾರೆ

ಗೌತಮ್ ಬುದ್ದ ನಗರಕ್ಷೆ ಎರಡು ದಿನಗಳ ಭೇಟಿಯ ವೇಳೆ ಅವರು ನಿನ್ನೆ ಪೊಲೀಸ್ ಆಯುಕ್ತರ ಕಚೇರಿಯನ್ನು ಉದ್ಘಾಟಿಸಿದರು ಜತೆಗೆ ಕೆಲವು ಅಭಿವೃದ್ಧಿ ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ ಈ ವೇಳೆ ಪ್ರತಿಕ್ರಿಯಿಸಿದ ಯೋಗಿ ಆದಿತ್ತನಾಥ್ ಉತ್ತರ ಪ್ರದೇಶದಲ್ಲಿ ಬದಲಾವಣೆ ಈಗ ಭಾ ಣಗಳಲ್ಲಿ ಮಾತ್ರವಲ್ಲದೆ ವಾಸ್ತವದಲ್ಲಿಯೂ ಗೋಚರಿಸುತ್ತಿದೆ ಎಂದು ಹೇಳಿದ್ದಾರೆ ನಕಲಿ ದಾಖಲೆಗಳ ಆಧಾರದ ಮೇರೆಗೆ ಹೆಚ್ಚಿನ ಸಂಖ್ಯೆಯ ಶಸ್ತಾಸ್ತ ಪರವಾನಗಿಗಳನ್ನು ನೀಡಲಾಗಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಕುಪ್ನಾರಾದ ಇಬ್ಲರು ಮಾಜಿ ಜಿಲ್ಲಾ ಮ್ಲಾಜಿಸ್ತೇಟ್ ಗಳಾದ ರಾಜಿವ್ ರಂಜನ್ ಮತ್ತು ಇತ್ರಿಟ್ ಹುಸೇನ್ ರಫಿಕಿ ಎಂಬುವವರನ್ನು ಸಿಬಿಐ ಬಂಧಿಸಿದೆ

ಸಾವಿತ್ರಿಬಾಯಿ ಪುಳೆ ಪುಣೆ ವಿಕ್ವವಿದ್ಯಾಲಯ ದ್ವಿತೀಯ ಸ್ಥಾನ ಗಳಿಸಿದರೆ ಪಟಿಯಾಲದ ಪಂಜಾಬಿ ವಿಶ್ವವಿದ್ಯಾಲಯ ದ್ವಿತೀಯ ರನ್ನರ್ ಅಪ್ ಸ್ಟಾನ ಪಡೆದಿದೆ